ಮೈಸೂರಿನ ಆಲನಹಳ್ಳಿಯಲ್ಲಿ ಮೆಗಾ ಡೈರಿ ಉದ್ವಾಟಿಸ ಮಾತನಾಡಿದ ಅವರು ದಿನವೊಂದಕ್ಕೆ ಆರು ಲಕ್ಷ ಲೀಟರ್ ಹಾಲು ಸಂಸ್ಕರಿಸುವ ಸಾಮರ್ಥ್ಯವನ್ನು ನೂತನ ಮೆಗಾಡೇರಿ ಹೊಂದಿದೆ ಎಂದು ಹೇಳಿದರು ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ರಾಜ್ಯದ ಮೊದಲ ಮೆಗಾ ಡೈರಿ ಫಟಕ ಇದಾಗಿದೆ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಹಾಲು ಹಾಗೂ ಹಾಲಿನ ವಿವಿಧ ಉತ್ಪನ್ನಗಳು ಲಭ್ವವಾಗಲಿದ್ದು ಲಕ್ಷಾಂತರ ರೈತರು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆರ್ಥಿಕವಾಗಿ ಆಭಿವೃದ್ಧಿ ಹೊಂದಲು ಸಹಕಾರಿಯಾಗಿದೆ ಎಂದು ಅವರು ತಿಳಿಸಿದರು

ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹೊರತಂದ ಮೈತ್ರಿಯ ನಡಿಗೆ ಅಭಿವೃದ್ದಿಯ ಕಡೆಗೆ ಎಂಬ ಕಿರುಪುಸ್ತಕ ಬಿಡುಗಡೆ ಸಾಲ ಮನ್ನಾ ಯೋಜನೆಯಡಿ ಋಣಮುಕ್ತ ಪತ್ರ ವಿತರಣೆ ಹಾಗೂ ಬಡವರ ಬಂಧು ಯೋಜನೆ ಫಲಾನುಭವಿಗಳಿಗೆ ಚೆಕ್ ನೀಡಲಾಯಿತು ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಜಿ

ದೇವೇಗೌಡ ಪ್ರವಾಸೋದ್ಯಮ ಹಾಗೂ ರೇಷ್ಠೆ ಸಚಿವ ಸಾ

ಮಹೇಶ್ ಶಾಸಕರಾದ ಹೆಚ್ ವಿಶ್ವನಾಥ್ ಕೆ ಮಹದೇವ ಹರ್ಷವರ್ಧನ ಮತ್ತು ಇತರರು ಉಪಸ್ವಿತರಿದ್ದರು

ದೇವೇಗೌಡ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಹಂತಗಳಲ್ಲಿ ಶುಲ್ತ ಹೆಚ್ಚಳ ಮಾಡಲಾಗಿದ್ದು ನ್ಯಾಯಮೂರ್ತಿ ಶ್ಯೆಲೇಂದ್ರ ಕುಮಾರ್ ನೇತೃತ್ವದ ಸಮಿತಿ ಶಿಫಾರಸು ಆಧರಿಸಿ ಈ ಏರಿಕೆ ಮಾಡಲಾಗಿದೆ ಎಂದು ಹೇಳಿದರು

ದೇವೇಗೌಡ ಹೇಳಿದರು

ಶಾಮನೂರು ಶಿವಶಂಕರಪ್ಪ ತಿಳಿಸಿದ್ದಾರೆ

ರವೀಂದ್ರನಾಥ್ ಮಾತನಾಡಿ ನಿಗದಿತ ಅವಧಿಯೊಳಗೆ ಉತ್ತಮಗುಣಮಟ್ಟದಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು

ಹೆಚ್ಚನ ಸಂಖ್ಯೆಯಲ್ಲಿ ಮತದಾರರು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಲ್ಲಿ ಸ್ವೀಪ್ ಚಟುವಟಿಕೆಗಳ ಪಾತ್ರ ಪ್ರಮುಖವಾಗಿದ್ದು ಅಧಿಕಾರಿಗಳು ಸಕ್ರಿಯ ಹಾಗೂ ಪರಿಣಾಮಕಾರಿಯಾಗಿ ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಎಂದು ದಾವಣಗೆರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿ ಹೆಚ್ ಬಸವರಾಜೇಂದ್ರ ತಿಳಿಸಿದ್ದಾರೆ ಲೋಕಸಭಾ ಚುನಾವಣೆಯ ಸ್ವೀಪ್ ಕಾರ್ಯಕ್ರಮಗಳ ಕುರಿತು ವಿವಿಧ ಸಂಘಗಳೊಂದಿಗಿನ ಸಭೆಯ ಅಧ್ಧಕ್ಷತೆ ವಹಿಸಿಮಾತನಾಡಿದ ಅವರು ಜಿಲ್ಲೆಯಲ್ಲಿ ಅರ್ಹ ಮತದಾರರು ಮತದಾನದಿಂದ ಹಿಂದೆ ಸರಿಯಬಾರದೆಂಬ ಉದ್ಲೇಶದಿಂದ ಸ್ನೀಪ್ಕಾರ್ಯಕ್ರಮದಡಿ ಮತದಾರರ ಜಾಗೃತಿ ಕಾರ್ಯಕ್ರಮ ಆರಂಭಿಸಲಾಗಿದೆ ವಿವಿಧ ಇಲಾಖೆಗಳಿಂದ ಕ್ರಿಯಾ ಯೋಜನೆ ಸಿದ್ದಪಡಿಸಲಾಗಿದೆ ಎಂದು ಹೇಳದರು ಮತದಾನದಲ್ಲಿ ಹೆಚ್ಚನ ಜನರು ಪಾಲ್ಗೊಳ್ಳುವಂತೆ ಜಾಗೃತಿ ಮೂಡಿಸಬೇಕು ಕಳೆದ ವಿಧಾನಸಭಾ ಚುನವಾಣೆಯಲ್ಲಿ ಅತಿ ಕಡಿಮೆ ಮತದಾನವಾಗಿರುವ ಪ್ರದೇಶ ಗುರಿತಿಸಿ ಮತ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಎಂದು ಅವರು ತಿಳಿಸಿದರು

ಡಿ ಕುಮಾರಸ್ವಾಮಿ ಚಾಲನೆ ನೀಡಲಿದ್ದಾರೆ

ಪಿ ಪ್ರಕಾಶ್ ವೇದಿಕೆಯಲ್ಲಿ ಪ್ರಮುಖ ಸಮಾರಂಭ ನಡೆಯಲಿದ್ದು ರಾಜ್ಜ ಸಂಪುಟದ ಸಚಿವರು ಶಾಸಕರು ಸಂಸದರು ಸೇರಿದಂತೆ ಗಣ್ಣರು ಪಾಲ್ಗೊಳ್ಳಲಿದ್ದಾರೆ ಉತ್ತವದ ಸಾಂಸ್ಕತಿಕ ಕಾರ್ಯಕ್ರಮಗಳ ಪ್ರದರ್ಶನಕ್ಕಾಗಿ ವಿರೂಪಾಕ್ಷ ದೇವಸ್ಥಾನ ಎದಿರು ಬಸವಣ್ಣ ಕಡಲೆಕಾಳು ಗಣೇಶ ಸಾಸಿವೆಕಾಳು ಗಣೇಶ ಮತ್ತು ರತ್ನಕೂಟ ಮಹಾಧ್ವಾರ ಸೇರಿದಂತೆ ಐದು ಕಡೆಗಳಲ್ಲಿ ವೇದಿಕೆಗಳನ್ನು ರಚಿಸಲಾಗಿದೆ